ಸ್ವಚ್ದತೆ ಮತ್ತು ನೈರ್ಮಲ್ಯ ಪಾಲನೆಯಲ್ಲಿ ಈಶಾನ್ಯ ರಾಜ್ಯಗಳು ಅಲ್ಲಿಯ ಗ್ರಾಮಗಳು ಇಡೀ ದೇಶಕ್ಕೆ ಮಾದರಿಯಾಗಿವೆ ಎಂದು ಅವರು ತಿಳಿಸಿದರು ಸ್ನಚ್ಗ ಭಾರತ ಅಭಿಯಾನದಲ್ಲಿ ಮಕ್ಕಳು ಮಹತ್ವದ ಪಾತ್ರ ವಹಿಸಿದ್ದಾರೆ ವಿಶೇಷವಾಗಿ ಬಯಲು ಶೌಚ ಪದ್ದತಿಯ ನಿರ್ಮೂಲನೆ ಹಾಗೂ ಮನೆ ಮನೆಗಳಲ್ಲಿ ಶೌಚಾಲಯ ನಿರ್ಮಿಸುವಂತೆ ಪೋಷಕರ ಮೇಲೆ ಒತ್ತಡ ಹೇರುವಲ್ಲಿ ಮಕ್ಕಳ ಕೊಡುಗೆ ಗಮನಾರ್ಹವಾಗಿದೆ ಎಂದರು ಸ್ವಚ್ಲ ಭಾರತ ಅಭಿಯನ ದೇಶವಾಸಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿದೆ ಇದು ಬಡಜನರ ಜೀವನ ಶೈಲಿಯಲ್ಲಿ ವ್ಯಕ್ತವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು

ಮುಖ್ಯ ಪ್ರವೇಶದ್ನಾರವನ್ನು ರಿಮೋಟ್ ಮೂಲಕ ತೆರೆದು ಕೇಂದ್ರವನ್ನು ಉದ್ವಾಟಿಸಿದ ನರೇಂದ್ರ ಮೋದಿ ಆವರಣದಲ್ಲಿ ನಿರ್ಮಿಸಿರುವ ಆಕರ್ಷಕ ಕಲಾಕೃತಿಗಳನ್ನು ವೀಕ್ಷಿಸಿದರು ಮಹಾತ್ನಾಗಾಂಧೀಜಿ ನೇತೃತ್ತದ ಸತ್ನಾಗ್ರಹ ಕಲಾಕೃತಿ ಕೇಂದ್ರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ

ಜನೌಷಧ ಕೇಂದ್ರದ ವತಿಯಿಂದ ಆಯೋಜಿಸಲಾದ ಅಂತಾರಾಷ್ಷೀಯ ವೆಬಿನಾರ್ ನಲ್ಲಿ ಮಾತನಾಡಿದ ಅವರು ರಾಸಾಯನಿಕ ಮತ್ತು ರಸಗೊಬ್ಲರ ಸಚಿವಾಲಯದ ವತಿಯಿಂದ ಈ ಘಟಕಗಳನ್ನು ಸ್ಥಾಪಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೂಚಿಸಿದ್ದಾರೆ ಎಂದರು

ವಿದೇಶಗಳಿಂದ ರಘಾಗುತ್ತಿರುವ ಪ್ರಮಾಣ ಕಡಿಮೆ ಮಾಡಿ ಡಿಷಧ ಮತ್ತು ದಿಷಧ ಉಪಕರಣಗಳ ಪರಾವಲಂಬನೆ ತಗ್ಗಿಸಬೇಕು ಎಂಬ ಗುರಿ ಹೊಂದಲಾಗಿದೆ

ಪಲವೆಡೆ ಜನಜೀವನ ಅಸ್ತವ್ಯಕ್ತವಾಗಿದೆ ಕೆಲವು ಜಿಲ್ಲೆಗಳಲ್ಲಿ ಮಳೆ ನಿಂತಿದ್ದು ಪರಿಹಾರ ಕಾರ್ಯ ಚುರುಕುಗೊಳಿಸಲಾಗಿದೆ ಕೊಡಗು ಜಿಲ್ಲೆಯಲ್ಲಿ ಇಂದು ಮಳೆ ಸ್ವಲ್ಪಮಟ್ಟಿಗೆ ಕಡಿಮೆಯಾಗಿದೆ ಭೂಕುಸಿತ ಸಂಭವಿಸಿದ ಪ್ರದೇಶಗಳಲ್ಲಿ ಎನ್ ಡಿ ಆರ್ ಎಫ್ ತಂಡ ರಕ್ಷಣಾ ಕಾರ್ಯ ನಡೆಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಧಾರಾಕಾರವಾಗಿ ಮಳೆ ಸುರಿದಿದೆ ಪರಿಣಾಮ ಜಿಲ್ಲೆಯ ನೇತ್ರಾವತಿ ಕುಮಾರಧಾರಾ ಸೇರಿದಂತೆ ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿವೆ ನೈಋತ್ಯ ಮುಂಗಾರು ಸೋಮವಾರದ ವೇಳೆಗೆ ಇನ್ನಷ್ಟು ಚುರುಕಾಗಲಿದ್ದು ಮಹಾರಾಷ್ಟದ ಕರಾವಳಿಯಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನೂಚನೆ ನೀಡಿದೆ

ಪ್ರಸ್ತುತ ಈ ಜಿಲ್ಲೆಗಳಲ್ಲಿ ಈ ವಲಯದಿಂದ ಜಿಡಿಪಿ ಕೊಡುಗೆ ನಗಣ್ಣವಾಗಿದ್ಲು

ನವದೆಪಲಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಚಿಕ್ಕ ಘಟಕಗಳಿಗೆ ಕಿರು ಸಾಲ ಸೌಲಭ್ಯ ನೀಡಲು ಅವುಗಳನ್ನು ಎಂಎಸ್ಎಂಇ ಅಡಿ ಸೇರಿಸಲು ಯೋಜನೆ ರೂಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು ಇತ್ತೀಚೆಗೆ ಎಂಎಸ್ಎಂಇ ವ್ಯಾಪ್ತಿ ವಿಸ್ತರಿಸಲಾಗಿದ್ದು

ದೇಶದ ಆರ್ಥಿಕ ಪ್ರಗತಿ ಚೇತರಿಕೆಗೆ ಕೈಗಾರಿಕೆಗಳು ಸಲಹೆಗಳನ್ನು ನೀಡವಂತೆಯೂ ಸಚಿವರು ಕೋರಿದ್ದಾರೆ ತಂತ್ರಜ್ವಾನ ಉನ್ನತೀಕರಣದಿಂದ ಈ ವಲಯದಲ್ಲಿ ಹೆಚ್ಚು ರಫ್ತು ಅವಕಾಶಗಳ ಸಾಧ್ಯತೆಗಳ ಬಗ್ಗೆಯೂ ಚಿಂತಿಸಬಹುದಾಗಿದೆ ಎಂದು ನಿತಿನ್ ಗಡ್ಡರಿ ಅಭಿಪ್ರಾಯಪಟ್ಟಿದ್ದಾರೆ ಬೆಳಗಾವಿ ಧಾರವಾಡ ಮತ್ತು ತಿವಮೊಗ್ಗ ರಾಣೆಬೆನ್ನೂರು ರೈಲು ಯೋಜನೆಗಳನ್ನು ಮುಂದಿನ ಬಜೆಟ್ನಲ್ಲಿ ಅಳವಡಿಸಿಕೊಂಡು ಆದಪ್ಪು ಶೀಘ್ರ ಕಾಮಗಾರಿ ಆರಂಭಿಸಲಾಗುವುದು ಎಂದು ರೈಲ್ವೆ ಖಾತೆ ಸಹಾಯಕ ಸಚಿವ ಸುರೇಶ್ ಅಂಗಡಿ ತಿಳಿಸಿದ್ದಾರೆ ತಿವಮೊಗ್ಗ ಮುಖ್ಯ ರೈಲು ನಿಲ್ದಾಣದಲ್ಲಿ ಲಿಫ್ಟ್ ಅರಸಾಳು ನಿಲ್ದಾಣದಲ್ಲಿ ಮೂಲಸೌಕರ್ಯಗಳು ಸ್ವೇಷನ್ ಬಿಲ್ಲಿಂಗ್ ಹಾಗೂ ವಿಸ್ತರಣೆಗೊಂಡ ರೈಲ್ವೆ ಫ್ಲಾಟ್ ಫಾರ್ಮ್ ಸೌಲಭ್ಯಗಳನ್ನು ಇಂದು ವರ್ಚುವಲ್ ವೇದಿಕೆ ಮೂಲಕ ತಮ್ಮ ಬೆಳಗಾವಿ ಕಚೇರಿಯಿಂದಲೇ ಉದ್ವಾಟಿಸಿ ಅವರು ಮಾತನಾಡಿದರು

ಆದೇ ರೀತಿ ದಾವಣಗೆರೆ ಬೆಂಗಳೂರು ನಡುವೆ ಡಬಲ್ ಲೈನ್ ನಿರ್ಮಾಣಕ್ಕೂ ಜಮೀನು ಒದಗಿಸುವುದಾಗಿ ಅವರು ಭರವಸೆ ನೀಡಿದ್ದಾರೆ ಎಂದರು ಕೊರೊನಾ ಸಾಂಕ್ರಾಮಿಕದ ಸಂಕಪ್ನದ ನಡುವೆಯೂ ರೈಲ್ವೆ ಇಲಾಖೆ ಪ್ರಮುಖ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಎಲ್ಲಾ ಪ್ರಯತ್ನ ಮಾಡಿದೆ ಎಂದು ಸಚಿವ ಸುರೇಶ್ ಅಂಗಡಿ ಟ್ಲೀಟ್ ಮಾಡಿದ್ದಾರೆ ಇದೇ ವೇಳೆ ಅರಸಾಳು ರೈಲು ನಿಲ್ಲಾಣದಲ್ಲಿ ಮಾಲ್ಗುಡಿ ಮ್ಯೂಸಿಯಂನ್ನು ಉದ್ವಾಟಿಸಲಾಯಿತು ಜನಪ್ರಿಯ ಟವಿ ಧಾರವಾಹಿ ಮಾಲ್ಗುಡಿ ಡೇಸ್ ಕುರಿತು ತಿವಮೊಗ್ಗದ ಅರಸಾಳುವಿನಲ್ಲಿ ವಸ್ತು ಸಂಗ್ರಹಾಲಯ ಸ್ನಾಪಿಸಿರುವುದಕ್ಕೆ ರೈಲ್ಲೆ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಧನ್ನವಾದ ಸಲ್ಲಿಸಿದ್ದಾರೆ ಈ ಮ್ಲೂಸಿಯಂ ಮೂಲಕ ಬ್ಲಾತ ಲೇಖಕ ಆರ್

ನಾರಾಯಣ್ ನಿರ್ದೇಶಕ ಶಂಕರ್ನಾಗ್ ಅವರ ಸ್ವಜನತೀಲ ಕಾರ್ಯವನ್ನು ಸ್ವರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ದಾರೆ

ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಮರಿ ವಿದೇಶಾಂಗ ವ್ಯವಹಾರಗಳ ಬಾತೆಯ ರಾಜ್ಯ ಸಚಿವ ಮುರಳೀಧರನ್ ಫಟನಾ ಸ್ವಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವಿಮಾನಯಾನ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ವೃತ್ತಿಪರರೊಂದಿಗೆ ಪುರಿ ಚರ್ಚೆ ನಡೆಸಿದರು ಡಿಜಿಟಲ್ ಫ್ಷೆಟ್ ಡಾಟಾ ರೆಕಾರ್ಡರ್ ಮತ್ತು ಕಾಕ್ಪಿಟ್ ವಾಯ್ ರೆಕಾರ್ಡರ್ ಪತ್ತೆಯಾಗಿದೆ ಎಂದು ಪರ್ದೀಪ್ ಸಿಂಗ್ಪುರಿ ಟ್ನೀಟ್ ಮಾಡಿದ್ದಾರೆ ರಾಜ್ಯಪಾಲ ಅರಿಫ್ ಮುಹಮುದ್ ಖಾನ್ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸೇರಿದಂತೆ ಹಲವು ಸಚಿವರು ಪರಿಸ್ಥಿತಿ ಪರಾಮರ್ಶೆ ನಡೆಸಿದ್ದಾರೆ

ತನಿಖೆ ಪ್ರಗತಿಯಲ್ಲಿದೆ ಎಂದು ಸಹ ಅವರು ತಿಳಿಸಿದ್ದಾರೆ ಶ್ರೀಲಂಕಾದ ನೂತನ ಪ್ರಧಾನಿಯಾಗಿ ಮಹೀಂದ ರಾಜಪಕ್ಷ ನಾಳೆ ಪ್ರಮಾಣ ವಚನ ಸ್ನೀಕರಿಸಲಿದ್ದಾರೆ

ಹಾಲಿ ರಾಷ್ಟಪತಿ ಗೊಟಬಾಯ ರಾಜಪಕ್ಷ ಅವರು ಮಹೀಂದ ಅವರ ಸಹೋದರರಾಗಿದ್ದಾರೆ